ಗುಜರಾತ್ನ ರಾಜ್ಕೋಟ್ನಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ತೆ ಏಮ್ಸ್ ಆಸ್ಪತ್ರೆ ನಿರ್ಮಾಣಕ್ಕೆ ಇಂದು ವಿಡಿಯೋ ಕಾನ್ವೆರೆನ್ ಮೂಲಕ ಶಿಲಾನ್ಲಾಸ ನೆರವೇರಿಸಿ ಅವರು ಮಾತನಾಡಿದರು ಕೋವಿಡ್ ಲಸಿಕೆ ಪ್ರಯೋಗ ಅಂತಿಮ ಪಂತದಲ್ಲಿದ್ದು ದೇಶಾದ್ವಂತ ಜನರಿಗೆ ವಿತರಿಸಲು ಎಲ್ಲ ಅಗತ್ನ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಗುಜರಾತ್ನಲ್ಲಿ ಆರೋಗ್ನ ಸೇವೆ ಮೂಲಸೌಕರ್ಯಗಳನ್ನು ಹೆಚ್ಚಿಸಲು ರಾಜ್ಕೋಟ್ ಏಮ್ನ ಕೇಂದ್ರ ನೆರವಾಗಲಿದೆ ಕಳೆದ ಆರು ವರ್ಷಗಳಂದ ದೇಶದಲ್ಲಿ ಪತ್ತು ಹೊಸ ಏಮ್ಸ್ ಕೇಂದ್ರಗಳನ್ನು ಆರಂಭಿಸಲು ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು ಕೆಲವು ಕೇಂದ್ರಗಳು ಈಗಾಗಲೇ ಕಾರ್ಯಾರಂಭಿಸಿವೆ

ವಿಶ್ವದ ಬೃಪತ್ ಜನಾರೋಗ್ಯ ಯೋಜನೆಯೆಂದೇ ಗುರುತಿಸಲಾಗಿರುವ ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಯೋಜನೆ ಜಾರಿಯಿಂದಾಗಿ ಪಣಕಾಸು ಮುಗ್ಗಟ್ಸಾಂದ ಉತ್ತಮ ಚಿಕ್ಸೆಗಾಗಿ ಪರದಾಡುವ ಸ್ವಿತಿಯಿಂದ ದೇತದ ಬಡ ಜನರು ಮುಕ್ತರಾಗಿದ್ದಾರೆ

ದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಗುಣಮಟ್ಟವನ್ನು ಪೆಚ್ಚಿಸಲು ಕೇಂದ್ರ ಸರ್ಕಾರ ಕ್ರಮಕೈಗೊಂಡಿದ್ದು ರಾಷ್ಷೀಯ ವೈದ್ಯಕೀಯ ಆಯೋಗವನ್ನು ಸ್ಟಾಪಿಸಿದ ನಂತರ ಈ ನಿಟ್ಟನಲ್ಲಿ ಗಮನಾರ್ಪ ಸಾಧನೆಯಾಗಿದೆ

ಗುಜರಾತ್ ರಾಜ್ವಪಾಲ ಆಚಾರ್ಯ ದೇವವ್ರತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೇಂದ್ರ ಆರೋಗ್ತ ಸಚಿವ ಡಾ ಪರ್ಷವರ್ಧನ್ ಮತ್ತು ಆರೋಗ್ಗ ಇಲಾಖೆಯ ಸಹಾಯಕ ಸಚಿವ ಅಶ್ಲಿನಿ ಕುಮಾರ್ ಚೌಬೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಇದೇ ವೇಳೆ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಅನುಷ್ಠಾನದಲ್ಲಿ ಉತ್ತಮ ಸಾಧನೆ ಮಾಡಿರುವ ನಗರಗಳಗೆ ವಾರ್ಷಿಕ ಪ್ರಶಸ್ತಿಗಳನ್ನು ಹಾಗೂ ಕೈಗೆಟಕುವ ದರದಲ್ಲಿ ಸುಸ್ತಿರ ವಸತಿ ಯೋಜನೆಗಳನ್ನು ಕೈಗೊಂಡಿರುವವರಿಗೆ ಪ್ರಶಸ್ತಿಯನ್ನು ಪ್ರಕಟಿಸುವರು ಮಧ್ಯಪ್ರದೇಶದ ಇಂದೋರ್ ಗುಜರಾತ್ನ ರಾಜ್ಕೋಟ್ ತಮಿಳುನಾಡಿನ ಚೆನ್ನೈ ಜಾರ್ಖಂಡ್ನ ರಾಂಚಿ ತ್ರಿಮರಾದ ಅಗರ್ತಲಾ ಮತ್ತು ಉತ್ತರ ಪ್ರದೇಶದ ಲಖನೌ ನಗರಗಳಲ್ಲಿ ಈ ಎಲ್ಎಚ್ಪಿ ಮಸಿ ಯೋಜನೆಯನ್ನು ಕೈಗೆಕ್ತಿಕೊಳ್ಳಲಾಗುವುದು ಪ್ರತಿಯೊಂದು ನಗರದಲ್ಲೂ ಇಂತಹ ಒಂದು ಸಾವಿರ ಮನೆಗಳನ್ನು ಪಾಗೂ ಅದಕ್ಕೆ ಅಗತ್ತ ಮೂಲಸೌಕರ್ಯವನ್ನು ಅಭಿವ್ಯದ್ದಿಪಡಿಸಲಾಗುವುದು

ಇದರಿಂದಾಗಿ ಇನ್ನು ಮುಂದೆ ಟೋಲ್ಗಳಲ್ಲಿ ಕುಲ್ಕ ಪಾವತಿಗೆ ಗಂಟೆಗಟ್ಟಲೆ ಸರದಿಯಲ್ಲಿ ನಿಲ್ಲಜೇಕಾಗಿಲ್ಲ ಎಂದು ಭೂಸಾರಿಗೆ ಸಚಿವಾಲಯ ತಿಳಿಸಿದೆ ಈಗಾಗಲೇ ರಾಷ್ಟೀಯ ಪೆದ್ದಾರಿಗಳಲ್ಲಿ ಫಾಸ್ಟ್ಯಾಗ್ ಕಡ್ಡಾಯ ಮಾಡಲಾಗಿದ್ದು

ರೇಡಿಯೊ ತರಂಗಾಂತರ ಮೂಲಕ ಸರಳವಾಗಿ ಟೋಲ್ ಅನ್ನು ಪಾವತಿ ಮಾಡಲು ಇದು ಸಪಕಾರಿಯಾಗಲಿದೆ ಇದರ ಜೊತೆಗೆ ಇದು ಸಾಕಷ್ಟು ಸಮಯ ಪಾಗೂ ಇಂಧನವನ್ನು ಉಳಿತಾಯ ಮಾಡಲಿದೆ

ಆಕಾಶವಾಣಿ ಸುದ್ದಿ ವಿಭಾಗ ಈ ಕಾರ್ಯಕ್ರಮ ಸಿದ್ಧಪಡಿಸಿದೆ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರಸಾರಗೊಳ್ಳುವ ಪ್ರದೇಶ ಸಮಾಚಾರ ನಾಳೆಯಿಂದ ಈ ಮೊದಲು ಇದ್ದಂತೆ ಪ್ರಸಾರವಾಗಲಿದೆ

ರಾಷ್ಟಪತಿ ರಾಮನಾಥ್ ಕೋಎಂದ್ ತಮ್ನ ಸಂದೇಶದಲ್ಲಿ ಹೊಸ ವರ್ಷದಲ್ಲಿ ಜನತೆಗೆ ಹೊಸ ಹೊಸ ಅವಕಾಶ ದೊರೆಯುವಂತಾಗಲಿ ನೂತನ ವರ್ಷದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ತಿಳಿಸಿದ್ದಾರೆ

ಹೊಸ ವರ್ಷದ ಶುಭಾಶಯ ಕೋರಿ ಈ ಶುಭ ಸಂದರ್ಭದಲ್ಲಿ ದೇಶದ ಜನತೆ ನಮ್ನನ್ನು ನಾವು ಮನಃ ನಾಡಿಗೆ ಸಮರ್ಪಿಸಿಕೊಳ್ಳುವ ಆಗತ್ತವನ್ನು ತಮ್ನ ಸಂದೇಶದಲ್ಲಿ ಪ್ರತಿಪಾದಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೂ ಸಹ ಶುಭ ಕೋರಿ ಹೊಸ ವರ್ಷದಲ್ಲಿ ಎಲ್ಲರೂ ಸಂಭ್ರಮ ಮತ್ತು ಸಡಗರದ ಜೊತೆಗೆ ಕೋವಿಡ್ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಎಂದು ಮನವಿ ಮಾಡಿದ್ದಾರೆ

ಶಿಕ್ಷಕರೊಂದಿಗೆ ವರ್ಜುವಲ್ ಸಂವಾದ ನಡೆಸಿದ್ದು ವಿದ್ಗಾರ್ಥಿಗಳು ಹಾಗೂ ಮೋಷಕರು ನೀಡಿರುವ ಸಲಹೆಗಳನ್ನು ಪರಿಗಣಿಸಿ ಎರಡೂ ತರಗತಿಗಳ ಪರೀಕ್ಷೆಗಳನ್ನು ನಡೆಸಲು ಕೇಂದ್ರ ಸರ್ಕಾರ ಮಂಡಳಿಗೆ ನಿರ್ದೇಶನ ನೀಡಿದೆ

ಆದರೆ ರಾಜ್ಯ ಮತ್ತು ಅಂಶಾರಾಜ್ಯಗಳ ಸಂಜಾರಕ್ಕೆ ಸರಕು ಸೇವೆಗಳ ಸಾಗಾಣಿಕೆಗೆ ಯಾವುದೇ ನಿರ್ಬಂಧ ಇಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ

ಬೆಂಗಳೂರು ನಗರದಲ್ಲಿ ಹೊಸ ವರ್ಷಾಚರಣೆಗೆ ವ್ಡಾಪಕ ಜಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ

ನಾಳೆ ಬೆಳಗ್ಗೆ ಆರು ಗಂಟೆವರೆಗೆ ಮುಂದುವರೆಯಲಿದೆ

ಪಲವು ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಜಾರ ಮತ್ತು ನಿಲುಗಡೆ ನಿಷೇಧಿಸಲಾಗಿದೆ ಮೇಲ್ಲೇತುವೆಗಳನ್ನು ಬಂದ್ ಮಾಡಲಾಗುತ್ತದೆ ಎಂದು ಬೆಂಗಳೂರು ನಗರ ಮೊಲೀಸ್ ಆಯುಕ್ತ ಕಮಲ್ ಪಂತ್ ತಿಳಿಸಿದ್ದಾರೆ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ವಾಡಿಕೆಯಂತೆ ಹೆಚ್ಚು ಜನ ಸೇರುವ ಎಂ ಜಿ

ಬ್ರಿಗೇಡ್ ರಕ್ತೆ

ಕೋರಮಂಗಲ ಮತ್ತು ಇಂದಿರಾನಗರದಲ್ಲಿ ಇಂದು ರಾತ್ರಿ ಯಾರೂ ಹೊರಬರುವಂತಿಲ್ಲ

ಜೆ ಪಾಗೂ ಡ್ಲಾನ್ಸ್ ಕಾರ್ಯಕ್ರಮಗಳನ್ನು ನಿಷೇಧಿಸಲಾಗಿದೆ ಎಂದು ನಮ್ಲ ಬಾತ್ಸೀದಾರರು ವರದಿ ಮಾಡಿದ್ದಾರೆ